ಭದ್ರತಾ ದ್ರಷ್ಟಿಯಿಂದ ಜಮ್ಮ ಕಾಶ್ಮೀರಕ್ಷೆ ಭೇಟಿ ನೀಡಬಾರದು ಎಂದು ಆಗ ಪ್ರವಾಸಿಗರಿಗೆ ಪುರ್ತು ಆದೇಶ ನೀಡಲಾಗಿತ್ತು ಅಲ್ಲಿಯ ಪರಿಶ್ಲಿತಿ ಈಗ ಬಹುತೇಕ ಸಹಜ ಶ್ಲಿಪಿಗೆ ಮರಳರುವ ಹಿನ್ನೆಲೆಯಲ್ಲಿ ಜಮ್ಮ ಕಾಶ್ನೀರ ಮತ್ತೆ ಪ್ರವಾಸಿಗರನ್ನು ಸ್ವಾಗತಿಸಲು ಸಜ್ಪಾಗಿದೆ

ರಾಜ್ಮಪಾಲರ ಸಲಹೆಗಾರರಾದ ಖುರ್ಷಿದ್ ಅಪಮದ್ ಗನಾಯ್ ಮತ್ತು ಫಾರೂಖ್ ಖಾನ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತ್ಯೇಕ ಪರಿಶೀಲನಾ ಸಭೆಗಳಲ್ಲಿ ಈ ನಿರ್ದೇಶನಗಳನ್ನು ಜಾರಿ ಮಾಡಲಾಗಿದೆ

ಜಮ್ನು ಮತ್ತು ಕಾಶ್ವೀರದ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವ ಸಾಮರ್ಥ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಂದಿದೆ ಎಂದು ಪ್ರಧಾನಿ ಕಾರ್ಯಾಲಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಜಮ್ಮವಿನ ಕಾಶ್ಮೀರಿ ಪಂಡಿತ್ ಸಭಾದಲ್ಲಿ ಆಯೋಜಿಸಲಾಗಿತ್ತ ಪಂಡಿತ್ ಪ್ರೇಮ್ನಾಥ್ ಭಟ್ ಪವ್ಯಾಸಿ ಪತ್ರಕರ್ತರ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ಕಾಶ್ಮೀರಿತನವನ್ನು ಉಳಿಸಿಕೊಳ್ಳುವುದು ಈಗಿನ ತುರ್ತು ಅಗತ್ತವಾಗಿದ್ದು

ಕಾಶ್ಮೀರ ಸಮುದಾಯದ ಕಲ್ವಾಣಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸದಾಕಾಲ ಶ್ರಮಿಸಲಿದೆ ಎಂದು ಸಚಿವರು ಸಭೆಗೆ ಭರವಸೆ ನೀಡಿದರು

ಇಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಸಲಾಗುತ್ತದೆ ನಾಳೆಯವರೆಗೆ ನಾಮಪತ್ರ ಹಿಂಪಡೆಯಲು ಅವಕಾಶವಿದೆ ಚುನಾವಣೆಗಳು ಪಕ್ಷದ ಆಧಾರದ ಮೇಲೆ ನಡೆಯಲಿವೆ

ಜಮ್ನು ಕಾಶ್ನೀರದ ಮೂಂಚ್ ಜಿಲ್ಲೆಯ ಗಡಿ ಮುಂಚೂಣಿ ನೆಲೆಗಳು ಹಾಗೂ ನಾಗರೀಕ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಸೇನೆ ಇಂದು ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಹಾಗೂ ಮನಸೋಯಿಚ್ಚೆ ಗುಂಡಿನ ದಾಳಿ ನಡೆಸಿವೆ

ಪಾಕಿಸ್ತಾನ ಪಡೆಗಳ ದಾಳಿಗೆ ಪ್ರತಿಯಾಗಿ ಭಾರತೀಯ ಪಡೆಗಳು ತಕ್ಕ ಪ್ರಕ್ಯುತ್ತರ ನೀಡಿವೆ ಪಾಕಿಸ್ತಾನ ನಡೆಸಿದ ದಾಳಿಯಿಂದ ಭಾರತದ ಕಡೆಯಲ್ಲಿ ಯಾವುದೇ ಹಾನಿಯುಂಟಾಗಿಲ್ಲ ಎಂದು ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ

ಜೈನಾದೊಂದಿಗೆ ಮರಾತನ ಸಾಂಸ್ಕತಿಕ ಹಾಗೂ ವಾಣಿಜ್ಞ ಬಾಂಧವ್ಯವನ್ನು ಬಲಪಡಿಸುವ ಕಾರ್ಯತಂತ್ರವಾಗಿ ದೇಶದ ವೈವಿಧ್ಯತೆಯನ್ನು ಅನಾವರಣಗೊಳಿಸಲು ಶ್ವಂಗಸಭೆ ನಡೆಯುವ ಸ್ವಳವನ್ನು ದೆಹಲಿಯಿಂದ ಹೊರಗೆ ಮಾಮಲ್ಲಮರಂ ಅನ್ನು ಆಯ್ಲೆ ಮಾಡಲಾಗಿದೆ ಮಾಮಲ್ಲಪುರಂನಲ್ಲಿ ಬಹು ಪಂತದ ಭದ್ರತಾ ವ್ಯವಸ್ತೆಗಳನ್ನು ಕೈಗೊಳ್ಳಲಾಗಿದೆ ಕಾರ್ಯಕ್ರಮ ನಡೆಯಲಿರುವ ಸ್ವಳ ಹಾಗೂ ಚೆನ್ನೈನ ವಿವಿಧ ಸ್ಥಳಗಳಿಗೆ ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಿಶೇಷ ವಿಮಾನದಲ್ಲಿ ಚೆನ್ನೈಗೆ ಆಗಮಿಸಲಿದ್ದಾರೆ ಅಲ್ಲಿಂದ ಅವರು ಹೆಲಿಕಾಪ್ಟರ್ ಮೂಲಕ ಮಾಮಲ್ಲಮರಂಗೆ ತೆರಳಲಿದ್ದಾರೆ ಚೈನಾ ಅಧ್ಯಕ್ಷ ನಾಳೆ ಮಧ್ಯಾಹ್ನ ಚೆನ್ನೈಗೆ ತಲುಪಲಿದ್ದು ನೇರವಾಗಿ ಚೆನ್ನೈನ ಹೊಟೇಲ್ವೊಂದಕ್ಕೆ ತೆರಳಲಿದ್ದಾರೆ ಅಲ್ಲಿಂದ ಅವರು ಕಾರ್ಯಕ್ರಮ ನಡೆಯುವ ಸ್ವಳಕ್ಕೆ ಆಗಮಿಸಲಿದ್ದಾರೆ ಶನಿವಾರ ಉಭಯ ನಾಯಕರು ಮುಖಾಮುಖಿಯಾಗಿ ಮಾತುಕತೆ ನಡೆಸಲಿದ್ದು ನಂತರ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಭೌಗೋಳಿಕ ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ದ್ವಿಪಕ್ಷೀಯ ವ್ವಾವಾರ ರಕ್ಷಣಾ ಬಾಂಧವ್ಯ ಏಷ್ಯಾ ಭದ್ರತಾ ಸ್ವರೂಪ ಭಯೋತ್ಪಾದನೆ ಹಾಗೂ ಅಂತಾರಾಷ್ಟೀಯ ಸಹಕಾರ ವಿಷಯಗಳು ಉಭಯ ನಾಯಕರ ನಡುವೆ ಮಾತುಕತೆಯ ಕಾರ್ಯಸೂಚಿಯಲ್ಲಿವೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ನಾಸಿಕ್ನಲ್ಲಿ ಇಂದು ಆರ್ ಏವಿಯೇಶನ್ ಕೋರ್ಗೆ ಕಲರ್್ ಗೌರವವನ್ನು ಪ್ರದಾನ ಮಾಡಿದರು ಹಲವು ವರ್ಷಗಳ ಕಾಲ ಸತತ ಅತ್ನುತ್ತಮ ಸೇವೆ ಸಲ್ಲಿಸುವ ಸೇನಾ ಪಡೆಗಳಿಗೆ ಈ ಗೌರವವನ್ನು ಪ್ರದಾನ ಮಾಡಲಾಗುತ್ತದೆ

ಅತಿ ಎತ್ತರದಲ್ಲಿರುವ ಸಿಯಾಚಿನ್ ನೀರ್ಗಲ್ಲು ಹಾಗೂ ಗುಜರಾತ್ನ ಕಚ್ನ ರನ್ ಯುದ್ದಭೂಮಿಯಲ್ಲಿ ಸೇವೆ ಸಲ್ಲಿಸಿದ ಕೀರ್ತಿಗೂ ಈ ಪಡೆ ಪಾತ್ರವಾಗಿದೆ ಮಹಾರಾಷ್ಟ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಿಗೆ ಐದು ದಿನಗಳ ಅಧಿಕೃತ ಪ್ರವಾಸದಲ್ಲಿರುವ ರಾಷ್ಟಪತಿಗಳು ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿ ಮೈಸೂರಿನ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಜನ್ನ ಶತಮಾನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಳೆ ಮೈಸೂರಿನ ವರುಣಾ ಗ್ರಾಮದಲ್ಲಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಕ್ಷೆ ಅವರು ಶಿಲಾನ್ಗಾಸ ನೆರವೇರಿಸಲಿದ್ದಾರೆ ನಾಡಿದ್ಲು ಅವರು ಬೆಂಗಳೂರು ಜಿಗಣಿಯ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಲಾನಕ್ಕೆ ಭೇಟಿ ನೀಡಲಿದ್ದಾರೆ ರಾಷ್ಷಪತಿ ಅವರು ಭಾನುವಾರ ಗುಜರಾತಿನ ಕೋಬಾದಲ್ಲಿರುವ ಶ್ರೀ ಮಹಾವೀರ ಜೈನ್ ಆರಾಧನಾ ಕೇಂದ್ರಕ್ಷೆ ತೆರಳಲಿದ್ದಾರೆ

ಆದಷ್ಟು ಶೀಘ್ರ ಬ್ಲಾಂಕಿನ ಕಾರ್ಯಾಚರಣೆಗಳನ್ನು ಸಹಜ ಸ್ಲಿತಿಗೆ ಹೇಗೆ ತರಬಹುದು ಎಂಬ ಬಗ್ಗೆ ತಾವು ರಿಸರ್ವ್ ಬ್ಲಾಂಕ್ ಗರ್ವನರ್ ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಆಶ್ವಾಸನೆ ನೀಡಿದ್ದಾರೆ ಮುಂಬೈನಲ್ಲಿಂದು ಬ್ಲಾಂಕಿನ ಬಾಧಿತ ಗ್ರಾಪಕರ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು ಸಭೆಯ ನಂತರ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾನೂನಿನಂತೆ ಅಗತ್ನ ಕ್ರಮಗಳನ್ನು ಆರ್ಬಿಐ ಕ್ಕೆಗೊಳ್ಳಲಿದೆ ಆದರೆ ಗ್ರಾಪಕರ ಸಂಕಷ್ಟವನ್ನು ಆರ್ಬಿಐ ಮುಂದೆ ಪ್ರಸ್ತಾಪಿಸಿ ಪರಿಹಾರ ಒದಗಿಸಲು ಎಲ್ಲ ಪ್ರಯತ್ನ ನಡೆಸುವುದಾಗಿ ಸಚಿವೆ ಭರವಸೆ ನೀಡಿದ್ದಾರೆ ಭವಿಷ್ನದಲ್ಲಿ ಇಂತಪ ಪ್ರಕರಣಗಳು ಮರುಕಳಿಸದಂತೆ ಖಾತರಿಪಡಿಸಲು ಪಿಎಂಸಿ ಬ್ಲಾಂಕ್ ಪ್ರಕರಣದಲ್ಲಿ ಯಾವ ಲೋಪವಾಗಿದೆ ಎಂಬುದನ್ನು ಪತ್ತೆ ಹಚ್ಚುವಂತೆ ಹಣಕಾಸು ಸಚಿವಾಲಯಕ್ಕೆ ಸೂಚನೆ ನೀಡಿರುವುದಾಗಿ ಸಚಿವರು ಹೇಳಿದರು ಒಂದೊಮ್ನೆ ಸಮಿತಿ ಕಾನೂನಿಗೆ ಯಾವುದಾದರೂ ತಿದ್ಲುಪಡಿ ತರಬೇಕೆಂದು ಸಲಹೆ ನೀಡಿದರೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ತಿದ್ದುಪಡಿ ತರಲಾಗುವುದು ಎಂದು ಪಣಕಾಸು ಸಚಿವರು ಹೇಳಿದರು

ಪರ್ಷವರ್ಧನ್ ಅವರು ಪಲವು ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಸುಮನ್ ಉಪಕ್ರಮಕ್ಕೆ ಚಾಲನೆ ನೀಡಿದರು ನವಜಾತ ಶಿಶುಗಳ ಸಾವು ಹಾಗೂ ಹೆರಿಗೆ ಸಂದರ್ಭದಲ್ಲಿ ತಾಯಿಂದಿರ ಆರೋಗ್ಯ ಸಮಸ್ಕೆಗಳನ್ನು ಉಚಿತವಾಗಿ ಗುಣಮಟ್ಟದ ಆರೋಗ್ಯ ರಕ್ಷಣೆ ಒದಗಿಸಲು ಈ ಉಪಕ್ರಮವನ್ನು ಆರಂಭಿಸಲಾಗಿದೆ

ಕಳೆದ ಸಾಲಿನ ಪ್ರಶಸ್ತಿಯನ್ನು ಮೋಲೆಂಡ್ ಸಾಹಿತಿ ಓಲ್ಗಾ ಟೋಕಾರ್ಕ್ಜಕ್ ಅವರಿಗೆ ನೀಡಲಾಗಿದೆ ಪೀಟರ್ ಪ್ಯಾಂಡ್ ವಿಶೇಷವಾಗಿ ಮಾನವ ಅನುಭವಗಳನ್ನು ವಿಶಿಷ್ಠ ಭಾಷೆಯ ಮೂಲಕ ಅಭಿವ್ಯಕ್ತಿಸಿರುವುದನ್ನು ಪರಿಗಣಿಸಿ ನೋಬಲ್ ಪ್ರಶಸ್ತಿ ಪ್ರಕಟಿಸಿದೆ

ಭಾರತದ ಮೇರಿಕೋಮ್ ಮಂಜುರಾಣಿ ಹಾಗೂ ಜಮುನಾ ಬೋರೋ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ

ಮೇರಿಕೋಮ್ ಇಂದು ವಿಶ್ವ ಮಹಿಳಾ ಬಾಕ್ಲಿಂಗ್ ಚಾಂಪಿಯನ್ಶಿಪ್ನ ಇತಿಪಾಸದಲ್ಲಿ ಅತ್ಯಂತ ಯಶಸ್ವಿ ಆಟಗಾರ್ತಿ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ